ಭಾರತದ ಸಂಸ್ಕೃತಿ ಭವ್ಯ ಪರಂಪರೆ ವಿಶ್ವಕ್ಷೆ ಇಂದಿಗೂ ಪ್ರಸ್ತುತ ಎಂದು ಉಪರಾಷ್ಷಪತಿ ಎಂ

ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ವಂಚನೆ ಪ್ರಕರಣ ನೀರವ್ ಮೋದಿ ಸಹೋದರಿಗೆ ಇಂಟರ್ ಪೋಲ್ನಿಂದ ರೆಡ್ ಕಾರ್ನರ್ ಸೋಟಸ್

ಜಂಟಿಯಾಗಿ ಈ ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡಿದ್ದು

ನಂತರ ಮಾತನಾಡಿದ ಮೋದಿ ಕಳೆದ ವರ್ಷ ಈ ಯೋಜನೆಗೆ ಅನುಮತಿ ನೀಡಲಾಗಿದ್ದು ಜಂಟಿಯಾಗಿ ಈ ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡು ಪೂರ್ಣಗೊಳಿಸಿದ್ದರಿಂದ ಎರಡೂ ದೇಶಗಳ ನಡುವಿನ ಸಂಪರ್ಕ ಸುಲಭವಾಯಿತು ಎಂದು ಹೇಳಿದರು

ಮಕ್ಕಳೂ ಸೇರಿದಂತೆ ಹಲವರು ಮೃತಪಟ್ಟಿರುವ ಫಟನೆಗೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಹೊಣೆ ಹೊರಬೇಕಾಗುತ್ತದೆ ಎಂದು ಬಿಜೆಪಿ ಮುಖಂಡ ಹಾಗೂ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಆಸ್ತ್ರೆ ಆಂಬುಲೆನ್ಸ್ ಔಷಧಿ ಮುಂತಾದ ಅಗತ್ಯ ಸೇವೆಗಳನ್ನು ಹೊರತುಪಡಿಸಿ ಉಳಿದೆಲ್ಲಾ ಚಟುವಟಿಕೆಗಳು ಸ್ಲಗಿತಗೊಂಡಿದ್ದವು

ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಜನರ ಹಕ್ಕಾಗಿದ್ದು ಶಾಂತಿಯುತ ಪ್ರತಿಭಟನೆಗೆ ಎಲ್ಲರ ಬೆಂಬಲವಿರುತ್ತದೆ ಪ್ರತಿಭಟನೆ ಹೆಸರಿನಲ್ಲಿ ಹಿಂಸಾಚಾರ ನಡೆದಲ್ಲಿ ಅದಕ್ಕೆ ಕರೆ ನೀಡಿದವರು ಹೊಣೆ ಹೊರಬೇಕಾಗುತ್ತದೆ ಎಂದರು ಆರ್ಥಿಕ ವಿಷಯ ಸಂಬಂಧಿಸಿದಂತೆ ಮಾಜ ಪ್ರಧಾನಮಂತ್ರಿ ಡಾ ಮನಮೋಪನ್ ಸಿಂಗ್ ಅವರು ಸಂಸತ್ ಚರ್ಚೆಯಲ್ಲಿ ಸ್ಪಷ್ಟನೆ ನೀಡಿದ್ದರು ಆದರೆ ಕೆಲವು ರಾಜಕೀಯ ಪಕ್ಷಗಳು ಇದನ್ನು ರಾಜಕೀಯ ಬಂಡವಾಳ ಮಾಡಿಕೊಂಡವು ಎಂದು ಅವರು ದೂರಿದರು ಬಂದ್ಗೆ ಬಿಜೂ ಜನತಾದಳ ಬೆಂಬಲ ನೀಡಿಲ್ಲ ಎಂದು ರವಿಶಂಕರ್ ಪ್ರಸಾದ್ ಪ್ರತಿಕ್ರಿಯಿಸಿದರು ಕಾಂಗ್ರೆಸ್ ಸೇರಿದಂತೆ ಪಲವಾರು ರಾಜಕೀಯ ಪಕ್ಷಗಳು ಭಾರತ್ ಬಂದ್ಗೆ ಕರೆ ನೀಡುವ ಮೂಲಕ ಜನರಲ್ಲಿ ಗೊಂದಲ ಸ್ಪಷ್ಟಿಸುವ ತಪ್ಪು ಸಂದೇಶ ರವಾನೆ ಮಾಡುವ ಪ್ಪಕ್ರಿಯೆಯಲ್ಲಿ ಮುಂದಾಗಿವೆ ಎಂದು ಬಿಜೆಪಿ ಮುಖಂಡ ಕೇಂದ್ರ ಸಚಿವ ಮುಕ್ತಾರ್ ಅಬ್ಲಾಸ್ ನಖ್ವಿ ಆಕಾಶವಾಣಿ ಮತ್ತು ದೂರದರ್ಶನಕ್ಕೆ ನೀಡಿದ ಸಂದರ್ಶನದಲ್ಲಿ ಹೇಳಿದ್ದಾರೆ ಕಾಂಗ್ರೆಸ್ ತೈಲ ದರ ಏರಿಕೆ ವಿಷಯವನ್ನು ರಾಜಕೀಯಕ್ಕೆ ಬಳಸಿಕೊಳ್ಳುತ್ತಿದೆ ಎಂದು ದೂರಿದ ಅವರು ಅಂತಾರಾಷ್ಷೀಯ ಮಾರುಕಟ್ವೆಯಲ್ಲಿ ಕಚ್ಚಾ ತೈಲದ ಬೆಲೆ ಗಗನಕ್ಕೇರಿರುವ ಸಂದರ್ಭದಲ್ಲಿ ದರ ಏರಿಕೆ ಅನಿವಾರ್ಯ ಎಂದು ಅವರು ಸಮರ್ಥಿಸಿಕೊಂಡರು ಭ್ರಷ್ಲಾಚಾರದಲ್ಲಿ ಮುಳುಗಿದ್ದ ಕಾಂಗ್ರೆಸ್ ಪಕ್ಷ ಈಗ ಮುಳುಗುತ್ತಿರುವ ಪಡಗಾಗಿದೆ ಎಂದು ವ್ಯಂಗ್ಲವಾಡಿದರು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ವಿರೋಧಿಸಿ ರಾಜಕೀಯ ಪಕ್ಷಗಳು ನೀಡಿರುವ ಬಂದ್ಗೆ ಜನತೆ ಸ್ವಂದಿಸಿಲ್ಲ ಎಂದರು

ವೆಂಕಯ್ಯನಾಯ್ದು ಹೇಳಿದ್ದಾರೆ ಅವರು ಷಿಕಾಗೋದಲ್ಲಿ ನಿನ್ನೆ ಸ್ವಾಮಿ ವಿವೇಕಾನಂದ ಅವರ ತತ್ವ ಸಿದ್ದಾಂತಗಳು ಇಂದಿಗೂ ಪ್ರಸ್ತುತವಾಗಿವೆ ಪಾಶ್ಚಿಮಾತ್ಯ ರಾಷ್ಟಗಳಲ್ಲಿ ಭಾರತದ ಪರಂಪರೆ ಮತ್ತು ಸಂಸ್ನತಿಗೆ ಬೆಂಬಲ ವ್ಚಕ್ತವಾಗಿವೆ ಎಂದರು ಭಾರತದ ಅರ್ಥಿಕ ಬೆಳವಣಿಗೆ ಬಗ್ಗೆ ಪ್ರಸ್ತಾಪಿಸಿದ ಅವರು ಬಡವರ ಏಳಗೆಗಾಗಿ ಕೇಂದ್ರ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ ಎಂದರು

ದೆಹಲಿ ಲಖನೌ ಮತ್ತು ಉತ್ತರಾಖಂಡದಲ್ಲಿ ಗೋವಿಂದ ವಲ್ಲಭ ಪಂತ್ ಅವರಿಗೆ ಗೌರವ ನಮನ ಸಲ್ಲಿಸಲಾಯಿತು ಎಂದು ವರದಿಯಾಗಿದೆ ಸ್ನಾತಂತ್ರ್ಯ ಹೋರಾಟಗಾರರಾಗಿದ್ಲ ಗೋವಿಂದ್ ವಲ್ಲಭ ಪಂತ್ ಅವರು ಉತ್ತಮ ನಾಯಕರಾಗಿದ್ಲು ದೇಶಾಭಿಮಾನಿಯಾಗಿದ್ದರು ಎಂದು ರಾಷ್ಷಪತಿ ರಾಮನಾಥ್ ಕೋವಿಂದ್ ಸಂದೇಶದಲ್ಲಿ ಸ್ಕರಿಸಿದ್ದಾರೆ

ವೆಂಕಯ್ಯನಾಯ್ದು ತಮ್ಮ ಸಂದೇತದಲ್ಲಿ ಗೋವಿಂದ್ ವಲ್ಲಭ್ ಪಂತ್ ಅವರು ಕಡುಬಡವರು ನಿರ್ಗತಿಕರ ಪರವಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದರು ಎಂದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ಬೆಳವಣಿಗೆಗೆ ದೂರದ್ಯಷ್ಷಿಗೆ ಕಾರಣೀಭೂತರಾಗಿದ್ದ ಗೋವಿಂದ್ ವಲ್ಲಭ ಪಂತ್ ಅವರ ಕೊಡುಗೆ ಅಪಾರವಾದುದು ಎಂದು ಸ್ನರಿಸಿದ್ಗಾರೆ ಚರಂಡಿ ದುರಸ್ತಿಯಲ್ಲಿ ಮಾನವ ಬಳಕೆ ಬದಲು ಯಂತ್ರ ಬಳಕೆ ಮಾಡಿಕೊಳ್ಳಬೇಕು ಎಂದು ಕೇಂದ್ರ ಸಚಿವ ರಾಮ್ ವಿಲಾಸ್ ಪಾಸ್ಟಾನ್ ಹೇಳಿದ್ದಾರೆ ಟ್ನೀಟ್ ಸಂದೇಶದಲ್ಲಿ ದೆಹಲಿಯಲ್ಲಿ ಇತ್ತೀಚೆಗೆ ಚರಂಡಿ ದುರಸ್ತಿ ಸಂದರ್ಭದಲ್ಲಿ ಹಲವರು ಮೃತಪಟ್ಲಿರುವುದು ಅಮಾನವೀಯ ಕೃತ್ಯವಾಗಿದ್ದು ಈಗಾಗಲೇ ಇದನ್ನು ಎಲ್ಲೆಡೆ ನಿರ್ಬಂಧಿಸಲಾಗಿದೆ ಎಂದು ತಿಳಿಸಿದ್ದಾರೆ

ಕಳೆದ ವಾರ ತೀರ್ಮ ನೀಡಿ ಇಬ್ಬರು ಆರೋಪಿಗಳು ತಪ್ಪಿತಸ್ವರು ಅವರಿಗೆ ಗಲ್ಲು ಶಿಕ್ಷೆ ವಿಧಿಸಿದೆ

ಪಂಜಾಬ್ ನ್ನಾಷನಲ್ ಬ್ಲಾಂಕಿನ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ತನಿಖೆ ಮಾಡಿ ದೂರನ್ನು ದಾಖಲಿಸಿತ್ತು ನೀರವ್ ಮೋದಿ ವಿರುದ್ದ ತನಿಖೆ ಮಾಡುವಂತೆ ಸಿಬಿಐಗೆ ಜಾರಿ ನಿರ್ದೇಶನಾಲಯ ಪ್ರಕರಣವನ್ನು ಹಸ್ತಾಂತರಿಸಿತ್ತು ಪಂಜಾಬ್ ನ್ನಾಷನಲ್ ಬ್ಲಾಂಕ್ನಲ್ಲಿ ವಂಚನೆ ಮಾಡಿ ವಿದೇಶದಲ್ಲಿ ಹಣವನ್ನು ಅಕ್ರಮವಾಗಿ ಸಾಗಾಣೆ ಮಾಡಿರುವ ವಿರುದ್ದ ದೂರನ್ನು ದಾಖಲಿಸಿದ ನಂತರ ಅವರ ಸಹೋದರಿಗೆ ಜಾರಿ ನಿರ್ದೇಶನಾಲಯ ರೆಡ್ ಕಾರ್ನರ್ ನೋಟಸ್ ಜಾರಿ ಮಾಡಿದೆ

ಮುಖ್ಯಮಂತ್ರಿ ಎಚ್

ಕುಮಾರ ಸ್ವಾಮಿ ಅವರನ್ನೊಳಗೊಂಡ ರಾಜ್ಯದ ನಿಯೋಗ ನವದೆಹಲಿಯಲ್ಲಿ ಭೇಟಿ ಮಾಡಿದ ಸಂದರ್ಭದಲ್ಲಿ ಅವರು ಈ ಭರವಸೆ ನೀಡಿದ್ದಾರೆ ಕರ್ನಾಟಕದಲ್ಲಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ತಲೆದೋರಿದ್ದು

ಗಳ ಪ್ಯಾಕೇಜ್ ಫೋಷಿಸಿ ಅನುದಾನ ಬಿಡುಗಡೆ ಮಾಡುವಂತೆ ಮಾಡಿದ ಮನವಿಗೆ ಪ್ರಧಾನ ಮಂತ್ರಿಯವರು ಸಕಾರಾತ್ಮಕವಾಗಿ ಸ್ವಂದಿಸಿದ್ದಾರೆ

ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ನು ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ರಾಜ್ಯ ಸರ್ಕಾರ ಈ ನಿರ್ಧಾರವನ್ನು ಕ್ಸೆಗೊಂಡಿದೆ

ರಾಜಸ್ಥಾನದ ಮುಖ್ಯಮಂತ್ರಿ ವಸುಂಧರಾ ರಾಜೇ ಅವರು ನಿನ್ನೆ ತೈಲ ಬೆಲೆಯನ್ನು ಪ್ರತಿ ಲೀಟರಿಗೆ ಎರಡೂವರೆ ರೂಪಾಯಿ ಕಡಿತ ಮಾಡಿದ್ದರು ಅರುಣಾಚಲ ಪ್ರದೇಶ ಅಸ್ವಾಂ ಹಾಗೂ ಮೇಘಾಲಯದ ಅಲ್ಲಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆಯಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಲರಿಕೆ ನೀಡಿದೆ ನಾಗಾಲ್ಲಾಂಡ್ ಮಣಿಪುರ ಮಿಜೋರಾಮ್ ಮತ್ತು ತ್ರಿಪುರದಲ್ಲೂ ಸಪ ಮಳೆಯಾಗಲಿದೆ ಬಿಹಾರ ಉತ್ತರಾಖಂಡ ತಮಿಳುನಾಡು ಪಾಂಡಿಚೇರಿ ಮತ್ತು ಕರ್ನಾಟಕದ ದಕ್ಷಿಣ ಒಳನಾಡಿನಲ್ಲೂ ಮಳೆಯಾಗಲಿದೆ ಎಂದು ಮುನೂಚನೆ ನೀಡಿದೆ ಪಶ್ಚಿಮ ಬಂಗಾಳದ ಉಪ ಹಿಮಾಲಯ ಭಾಗ ಸಿಕ್ಕಿಂನಲ್ಲೂ ಸಹ ಮಳೆಯಾಗುವ ನಿರೀಕ್ಷೆಯಿದೆ

ದೂರದರ್ಶನದ ಉತ್ತಮ ಚಿತ್ರೀಕರಣ ಮಾಡುವುದರ ಜೊತೆಗೆ ಗುಣಮಟ್ಟದ ಚಿತ್ರಣವನ್ನು ಜನರಿಗೆ ತಕ್ಷಣ ತಲುಪಿಸಲು ಸಹಾಯವಾಗುವ ಡಿಎಸ್ಎನ್ಜಿ ವಾಹನಗಳನ್ನು ಆಯಾ ರಾಜ್ಲಗಳ ದೂರದರ್ಶನ ಕೇಂದ್ರಗಳಗೆ ಅವರು ಹಸ್ತಾಂತರಿಸಿದರು ನಂತರ ಮಾತನಾಡಿದ ಅವರು ದೂರದರ್ಶನ ಆಧುನೀಕರಣಕ್ಕೆ ಒತ್ತು ನೀಡಿದ್ದು ಸುದ್ದಿಯನ್ನು ಸಕಾಲಕ್ಷೆ ಬಿತ್ತರ ಮಾಡುವುದರ ಜೊತೆಗೆ ನೈಜ ಮಾಹಿತಿಯನ್ನು ಜನರಿಗೆ ತಲುಪಿಸುವ ಸಲುವಾಗಿ ಆಧುನಿಕ ತಂತ್ರಜ್ಞಾನ ಬಳಕೆಗೆ ಕೇಂದ್ರ ಸರ್ಕಾರ ಒತ್ತು ನೀಡಿದೆ ಎಂದರು

ಆಕಾಶವಾಣಿ ಮತ್ತು ದೂರದರ್ಶನದಲ್ಲಿ ಜನರಿಗೆ ನೇರವಾಗಿ ತಲುಪಿಸುವ ಮೊಬ್ಲೆಲ್ ಆ್ಲಪ್ ಸೇವೆ ಹೆಚ್ಚು ಜನಪ್ರಿಯವಾಗಿದೆ ಎಂದು ಹೇಳಿದರು ತಮಿಳುನಾಡಿನಲ್ಲಿಂದು ರಾಜ್ಯ ಸರ್ಕಾರ ನೂತನ ಮಾಹಿತಿ ತಂತ್ರಜ್ಞಾನ ನೀತಿಯನ್ನು ಪ್ರಕಟಿಸಿದೆ

ಪಳನಿಸ್ವಾಮಿ ನೂತನ ನೀತಿಯನ್ನು ಬಿಡುಗಡೆ ಮಾಡಿ ಚೆನ್ನೈನಲ್ಲಿ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ಸ್ಲಾಪಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ ಎಂದು ಹೇಳಿದರು ಇಂಡೋ ಟಿಬೇಟಿಯನ್ ಗಡಿ ಪೊಲೀಸ್ ಪಡೆ ಎಂಟೂವರೆ ಕೋಟಿ ರೂಪಾಯಿ ನೆರವನ್ನು ಪ್ರಧಾನಮಂತ್ರಿ ರಾಷ್ಟೀಯ ಪರಿಹಾರ ನಿಧಿಗೆ ನೀಡಿತು ಐಟಿ ಬಿಪಿಯ ಮಹಾನಿರ್ದೇಶಕ ಆರ್